ಇದೇ ವೇಳೆ ಆಂಧ್ರ ಪ್ರದೇಶ ಒಡಿಶಾ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಲಗಳಲ್ಲಿ ವಿಧಾನಸಭೆ ಚುನಾವಣೆಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ ಚುನಾವಣಾ ವೇಳಾಪಟ್ಟ ಘೋಷಣೆಯಾದ ತಕ್ಷಣದಿಂದಲೇ ಇಡೀ ದೇಶದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ ನಿನ್ನೆ ಸಂಜೆ ದೆಹಲಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಾದ ಸುನಿಲ್ ಅರೋರಾ ಲೋಕಸಭೆ ಚುನಾವಣಾ ದಿನಾಂಕಗಳನ್ನು ಪ್ರಕಟಿಸಿದರು

ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ವಿದ್ಯುನ್ನಾನ ಮತಯಂತ್ರಗಳೊಂದಿಗೆ ವಿವಿ ಪ್ಲಾಟ್ ಮತಚೀಟಗಳನ್ನು ಹೊಂದಿಸಿ ಪರಿತೀಲಿಸುವ ಪ್ರಕ್ರಿಯೆಯನ್ನು ಒಂದು ಮತಕ್ಷೇತ್ರದ ಎಷ್ಟು ಮತಗಟ್ಟೆಗಳಲ್ಲಿ ನಡೆಸಬೇಕು ಎನ್ನುವ ಬಗ್ಗೆ ಭಾರತೀಯ ಸಂಬ್ಲಾಪಾಸ್ತ ಸಂಸ್ನೆಯ ವರದಿ ಅಧ್ಯಯನದ ನಂತರ ನಿರ್ಧರಿಸಲಾಗುವುದು ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ತಿಳಿಸಿದ್ದಾರೆ ಪ್ರಸ್ತುತ ಎಲ್ಲ ಮತಗಟ್ಟೆಗಳಲ್ಲೂ ವಿವಿ ಪ್ಯಾಟ್ ಯಂತ್ರಗಳನ್ನು ಬಳಸಿದರೂ ಸಹ ವಿದ್ಯುನ್ನಾನ ಮತಯಂತ್ರಗಳೊಂದಿಗೆ ಅವುಗಳನ್ನು ಹೋಲಿಸಿ ನೋಡುವ ಪ್ರಕ್ರಿಯೆ ಮತಕ್ಷೇತ್ರದ ಯಾವುದಾದರೂ ಒಂದು ಮತಗಟ್ಟೆಯಲ್ಲಿ ಮಾತ್ರ ನಡೆಯುತ್ತಿದೆ ಪ್ರಜಾಪ್ರಭುತ್ವ ವ್ಲವಸ್ಥೆಯ ದೊಡ್ಡ ಉತ್ತವವಾದ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನತೆ ಹೆಚ್ಚನ ಸಂಚ್ಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಲೋಕಸಭಾ ಚುನಾವಣೆಯ ಮೌಲ್ಯಾದರ್ಶಗಳನ್ನು ಎತ್ತಿಹಿಡಿಯಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ತಮ್ಮ ಸರಣಿ ಟ್ವೀಟ್ ಸಂದೇಶಗಳಲ್ಲಿ ಅವರು ಇದೇ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವ ಯುವ ಮತದಾರರು ದಾಖಲೆ ಸಂಖ್ಲೆಯಲ್ಲಿ ಮತ ಚಲಾಯಿಸಿ ಇತಿಹಾಸ ನಿರ್ಮಿಸುವಂತೆ ಆಶಿಸಿದ್ದಾರೆ

ಜಮ್ನು ಮತ್ತು ಕಾಶ್ನೀರದಲ್ಲಿ ವಿಧಾನಸಭೆ ಚುನಾವಣೆಗಳನ್ನು ನಡೆಸಲು ಸದ್ಗದ ಪರಿಸ್ಹಿತಿ ಸೂಕ್ತವಾಗಿದೆಯೇ ಎಂದು ಪರಾಮರ್ಶಿಸಲು ಕೇಂದ್ರ ಚುನಾವಣಾ ಆಯೋಗ ಮೂವರು ಸದಸ್ಯರ ಸಮಿತಿಯೊಂದನ್ನು ರಚಿಸಿದೆ ಈ ಸಮಿತಿಯ ಶಿಫಾರಸ್ವನ ಆಧಾರದ ಮೇಲೆ ಅಲ್ಲಿ ವಿಧಾನಸಭೆ ಚುನಾವಣೆ ನಡೆಸುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಮುಖ್ಲಚುನಾವಣಾ ಆಯುಕ್ತ ಸುನಿಲ್ ಅರೋರ ನಿನ್ನೆ ತಿಳಿಸಿದ್ದಾರೆ ತಮಿಳುನಾಡಿನ ಆಡಳಿತರೂಢ ಪಕ್ಷ ಎಐಎಡಿಎಂಕೆ ಮತ್ತು ನಟ ವಿಜಯಕಾಂತ್ ನೇತೃತ್ವದ ಡಿಎಂಡಿಕೆ ಪಕ್ಷಗಳು ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಕುರಿತು ಚೆನ್ಟೈನಲ್ಲಿ ನಿನ್ನೆ ಒಪ್ಪಂದ ಮಾಡಿಕೊಂಡಿವೆ ಇದರಂತೆ ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿ ಪಕ್ಷವಾಗಿರುವ ಡಿಎಂಡಿಕೆಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಕ್ಷೇತ್ರಗಳನ್ನು ನೀಡಲಾಗಿದೆ

ರಾಷ್ಟಪತಿ ಭವನದಲ್ಲಿ ನಡೆದ ಭವ್ದ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತಿತರ ಗಣ್ಣರು ಪಾಲ್ಗೊಂಡಿದ್ದರು ದಿವಂಗತ ಚಿತ್ರನಟ ಖಾದರ್ ಖಾನ್ ಅಕಾಲಿದಳದ ನಾಯಕ ಸುಖ್ದೇವ್ಸಿಂಗ್ ಧಿಂಡ್ವಾ ಮತ್ತು ಬ್ಬಾತ ಪತ್ರಕರ್ತ ದಿವಂಗತ ಕುಲದೀಪ್ ನೈಯ್ದರ್ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಗಳನ್ನು ನೀಡಲಾಯಿತು

ಜಮ್ನು ಮತ್ತು ಕಾಶ್ವೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ ಉಪವಿಭಾಗದ ಒಂಗ್ಲಿಶ್ ಪ್ರದೇಶದಲ್ಲಿ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರನ್ನು ಹತ್ತೆ ಮಾಡಲಾಗಿದೆ

ಹತ್ನೆಗೀಡಾದ ಉಗ್ರರ ಗುರುತು ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಭದ್ರತಾ ಮೂಲಗಳು ಮಾಹಿತಿ ನೀಡಿವೆ ಘಟನೆ ನಡೆದ ಸ್ಥಳದಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಸ್ವಗಿತಗೊಳಿಸಲಾಗಿದೆ ನಿನ್ನೆ ಸಂಜೆ ಈ ಚಕಮಕಿ ಆರಂಭವಾಯಿತು ಭಯೋತ್ವಾದಕರು ಆ ಪ್ರದೇಶದಲ್ಲಿ ಇರುವ ಬಗ್ಗೆ ದೊರೆತ ಖಚಿತ ಸುಳವಿನ ಆಧಾರದ ಮೇಲೆ ಈ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಆ ಪ್ರದೇಶವನ್ನು ಭದ್ರತಾಪಡೆಗಳು ಸುತ್ತುವರಿದಿವೆ ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದಿರಿ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರು ವಾಷಿಂಗ್ಟನ್ನಲ್ಲಿ ಇಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಗೆಕ್ ಪಾಂಪೆ ಅವರನ್ನು ಭೇಟಿಯಾಗಿ ಪರಸ್ಪರ ಹಿತಾಸಕ್ತಿಯ ಪಲವು ವಿಷಯಗಳನ್ನು ಕುರಿತು ಚರ್ಚಿಸಲಿದ್ದಾರೆ ಗೋಖಲೆ ನಿನ್ನೆ ಸಂಜೆ ವಾಷಿಂಗ್ಗನ್ ತಲುಪಿದ್ದು ಅಮರಿಕದ ವಿದೇಶಾಂಗ ಕಾರ್ಯದರ್ಶಿ ಅಲ್ಲಿಯ ರಾಜಕೀಯ ವ್ಯವಹಾರಗಳ ವಿಭಾಗದ ಅಧೀನ ಕಾರ್ಯದರ್ಶಿ ಡೇವಿಡ್ ಹಾಲ್ ಹಾಗೂ ಶಸ್ತಾಸ್ತ ನಿಯಂತ್ರಣ ಮತ್ತು ಅಂತಾರಾಷ್ಟೀಯ ಭದ್ರತಾ ವಿಭಾಗದ ಅಧೀನ ಕಾರ್ಯದರ್ಶಿ ಆ್ಚಂಡ್ರಿಯಾ ಥಾಮ್ಲನ್ ಅವರೊಂದಿಗೆ ದ್ವಿಪಕ್ಷೀಯ ವಿದೇಶಾಂಗ ಕಾರ್ಯಾಲಯ ಮಟ್ಟದ ಸಮಾಲೋಚನೆಗಳು ಮತ್ತು ಭದ್ರತಾ ಕಾರ್ಯತಂತ್ರ ಕುರಿತ ಸಂವಾದ ನಡೆಸುವುದು ಅವರ ಈ ಭೇಟಿಯ ಉದ್ದೇಶವಾಗಿದೆ ಅಲ್ಲದೆ ಅಮರಿಕ ಸಂಸತ್ತು ಹಾಗೂ ಆಡಳಿತ ವಿಭಾಗದ ಹಿರಿಯ ನಾಯಕರೊಂದಿಗೂ ವಿಜಯ್ ಗೋಖಲೆ ಮಾತುಕತೆ ನಡೆಸುವ ನಿರೀಕ್ಷೆಯಿದೆ ಹುರಿಯತ್ ಕಾನ್ಫರೆನ್ಸ್ ನಾಯಕ ಮೀರ್ವೈಸ್ ಉಮರ್ ಫಾರೂಬ್ ಪುತ್ರ ಹಾಗೂ ಪ್ರತ್ಯೇಕತಾವಾದಿ ನಾಯಕ ಸಯದ್ ಅಲಿ ಶಾ ಗಿಲಾನಿ ಮತ್ರ ನಸೀಮ್ ಗಿಲಾನಿ ಅವರನ್ನು ಭಯೋತ್ವಾದಕ ಸಂಘಟನೆಗಳಿಗೆ ಹಣ ಪೂರೈಸುತ್ತಿರುವ ಆರೋಪದಡಿ ಪ್ರಶ್ನಿಸಲು ರಾಷ್ಷೀಯ ತನಿಖಾ ಸಂಸ್ಥೆ ಎನ್ಐಎ ಸಮನ್ನ್ ಜಾರಿ ಮಾಡಿದೆ

ನೈರೋಬಿ ಇಥೀಯೋಪಿಯಾ ಗಡಿಭಾಗದಲ್ಲಿ ನಿನ್ನೆ ನಡೆದ ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಭಾರತೀಯ ಪ್ರಯಾಣಿಕರ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಬೇಕೆಂದು ಅಲ್ಲಿಯ ಭಾರತೀಯ ಹೈಕಮಿಷನರ್ ಅವರಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಸೂಚಿಸಿದ್ದಾರೆ

ಈಗಾಗಲೇ ವರದಿಯಾಗಿರುವಂತೆ ನಿನ್ನೆ ಬೆಳಗಿನ ಜಾವ ನೈರೋಬಿಗೆ ಹೊರಟದ್ದ ಇಥಿಯೋಪಿಯಾದ ವಿಮಾನ ಅಡೀಸ್ಅಬಾಬಾದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಪಘಾತಕೀಡಾಯಿತು ವೈದ್ಯ ಪನ್ನಗೇತ್ ಭಾಸ್ಕರ್

ನುಕವರಾಪು ಮನೀಷಾ ಮತ್ತು ಶಿಖಾ ಗರ್ಗ್ ಮೃತಪಟ್ಟ ಭಾರತೀಯರು ಎಂದು ಇಥಿಯೋಪಿಯಾದಲ್ಲಿನ ರಾಯಭಾರಿ ಕಚೇರಿ ಮಾಹಿತಿ ನೀಡಿರುವುದಾಗಿ ಸಚಿವರು ತಿಳಿಸಿದ್ದಾರೆ

ನಿನ್ನೆ ಸಂಭವಿಸಿದ ಭೀಕರ ಅಪಘಾತದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಸಂಸ್ಟೆ ಟ್ವೀಟ್ ಮಾಡಿದೆ

ಇಂದು ಸಂಜೆಯಿಂದಲೇ ತನ್ನ ನಿರ್ಧಾರವನ್ನು ಜಾರಿಗೆ ತರುವುದಾಗಿ ಹೇಳಿದೆ ಈ ವಿಮಾನಗಳ ಸುರಕ್ಷತೆಯ ಖಾತರಿ ದೊರೆಯುವವರೆಗೂ ತನ್ನ ನಿರ್ಧಾರ ಮುಂದುವರಿಯುವುದೆಂದು ಸ್ಪಷ್ಟಪಡಿಸಿದೆ ಜೈಷ್ ಎ ಮೊಹಮ್ಸದ್ ಭಯೋತ್ವಾದಕ ಸಂಘಟನೆ ಮುಖ್ಯಸ್ವ ಮಸೂದ್ ಅಜರ್ನನ್ನು ಭಯೋತ್ವಾದಕರ ಪಟ್ಟಿಗೆ ಸೇರಿಸಲು ಚೀನಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಅಡ್ಡಿಪಡಿಸುವುದನ್ನು ತಪ್ಪಿಸಲು ಅಮೆರಿಕ ಶ್ರಯತ್ತಿಸುತ್ತಿದೆ ಅಮೆರಿಕ ಅಧಿಕೃತ ಅಧಿಕಾರಿಯೊಬ್ಬರು ಜಾಗತಿಕ ಶಕ್ತಿಯಾಗಿರುವ ಚೀನಾ ಹಿತದೃಷ್ಟಿಯಿಂದ ಅದರ ಈ ನಿಲುವು ಬದಲಾಯಿಸುವ ಅಗತ್ವವಿದ್ದು ಚೀನಾ ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತಿಸಿ ಜಾಗತಿಕ ಭಯೋತ್ವಾದಕತೆಯ ವಿರುದ್ದ ಒಂದು ಸ್ವಪ್ಪ ನಿಲುವನ್ನು ತಳೆಯಬೇಕೆಂದು ಹೇಳಿದರು ಸೌದಿ ಅರೇಬಿಯಾದ ವಿದೇತಾಂಗ ವ್ವವಹಾರಗಳ ಸಚಿವರಾದ ಅಬ್ದೆಲ್ ಅಲ್ ಝುಬೈರ್ ಒಂದು ದಿನದ ಅಧಿಕ್ಷತ ಭೇಟಿಗಾಗಿ ಇಂದು ಸಂಜೆ ದೆಹಲಿಗೆ ಆಗಮಿಸಲಿದ್ದಾರೆ ಅವರು ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರೊಂದಿಗೆ ಹಲವು ವಿಷಯಗಳ ಬಗ್ಗೆ ಸಮಾಲೋಚಿಸಲಿದ್ದಾರೆ ಆ ದೇಶದ ರಾಜಕುಮಾರ ಮೊಹಮ್ನದ್ ಬಿನ್ ಸಲ್ಲಾನ್ ಕಳೆದ ತಿಂಗಳು ಭಾರತಕ್ಕೆ ಭೇಟ ನೀಡಿದ್ದಾಗ ನಡೆದ ಮಾತುಕತೆಗಳ ಬಗ್ಗೆ ಉಭಯ ವಿದೇತಾಂಗ ಸಚಿವರು ಪ್ರಮುಖ ಸಮಾಲೋಚನೆ ನಡೆಸಲಿದ್ದಾರೆ

ಇದಕ್ಕೂ ಮುನ್ನ ಮಾರ್ಚ್ ಮೊದಲ ವಾರದಲ್ಲಿ ಅಬುದಾಬಿಯಲ್ಲಿ ನಡೆದ ಒಐಸಿ ಸಭೆಯಲ್ಲಿ ಸುಷ್ನಾ ಸ್ವರಾಜ್ ಮತ್ತು ಝುಬೈರ್ ಭೇಟಿಯಾಗಿದ್ದರು ಸಚಿವ ಝುಬೈರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನೂ ಸಹ ಭೇಟಿಯಾಗುವ ಕಾರ್ಯಕ್ರಮವಿದೆ